ಅಂಬೇಡ್ತರ್ ಅವರ ಪುಣ್ಣತಿಥಿ ಅಂಗವಾಗಿ ಇಂದು ರಾಜ್ನಾದ್ಯಂತ ಮಹಾ ಪರಿನಿರ್ವಾಣ ದಿನವನ್ನು ಆಚರಿಸಲಾಗುತ್ತಿದೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಅವರು ವಿಧಾನಸೌಧದ ಆವರಣದಲ್ಲಿ ಇರುವ ಡಾ

ಸಮಾಜ ಕಲ್ಲಾಣ ಸಚಿವ ಪ್ರಿಯಾಂಕ ಖರ್ಗೆ ಮಾಜಿ ಸಚಿವ ಎಚ್

ಮ್ಸೆಸೂರಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಟಿ

ಅಂದೇಢರ್ ಪುತ್ತಳಿಗೆ ಪುಷ್ವಮಾಲೆ ಅರ್ಪಿಸಿ ಗೌರವ ನಮನ ಸಲ್ಲಿಸಿದರು ಚಿಕ್ಕಬಳ್ಣಾಪುರ ಜಿಲ್ಲಾಡಳಿತ ವತಿಯಿಂದ ನಗರದ ಜೈಭೀಮ್ ಸ್ನಾರಕ ಪದವಿ ಕಾಲೇಜಿನ ಆವರಣದಲ್ಲಿರುವ ಅಂದೇಢರ್ ಪ್ರತಿಮೆಗೆ ಜಿಲ್ಲಾಧಿಕಾರಿ ಅನಿರುದ್ಧ ತ್ರವಣ್ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಮಾಡಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಶಾಸಕ ಟ ವೆಂಕಟರಮಣಯ್ನ ನಗರಸಭೆ ಅಧ್ಯಕ್ಷ ಟ

ಪ್ರಭುದೇವ್ ಇನ್ನಿತರ ಮುಖಂಡರು ಅಂಬೇಡರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಂಬೇಡರ್ ಅವರು ಕೊಡುಗೆಯನ್ನು ಸ್ತರಿಸಿದರು ರಾಜ್ಞದಲ್ಲಿ ಎಲ್ಲಾ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಹಲವಾರು ಶೈಕ್ಷಣಿಕ ಬದಲಾವಣೆ ತರಲು ಸರ್ಕಾರ ಮುಂದಾಗಿದ್ದು ಬೆಂಗಳೂರಿನ ಬಿಬಿಎಂಬಿ ಶಾಲೆಗಳಲ್ಲಿ ಅನುಷ್ಠಾನಕ್ಕೆ ತಂದಿರುವ ರೋತ್ನಿ ಯೋಜನೆಯನ್ನು ಎಲ್ಲಾ ಸರ್ಕಾರಿ ಶಾಲೆಗಳಗೂ ವಿಸ್ತರಿಸಲಾಗುವುದು ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ನಾಮಿ ಹೇಳಿದ್ದಾರೆ ಬೆಂಗಳೂರಿನ ಅಂಟೇಡ್ತರ್ ಭವನದಲ್ಲಿಂದು ಬಿಬಿಎಂಪಿ ದೂರದರ್ಶನ ಕೇಂದ್ರ ಹಾಗೂ ಮೈಕ್ರೋ ಸ್ತಾಫ್ಸ್ ಕಂಪನಿ ಸಹಭಾಗಿತ್ವದಲ್ಲಿ ಅನುಷ್ಠಾನಕ್ಕೆ ತಂದಿರುವ ರೋತ್ನಿ ಯೋಜನೆಗೆ ಚಾಲನೆ ನೀಡಿದ ನಂತರ ಮಾತನಾಡಿದ ಅವರು ಮುಂದಿನ ವರ್ಷದಿಂದ ಹೊಸ ರೀತಿಯ ಶೈಕ್ಷಣಿಕ ಯೋಜನೆಗಳನ್ನು ತರಲು ಸರ್ಕಾರ ನಿರ್ಧರಿಸಿದೆ ಎಂದರು ಬಿಬಿಎಂಪಿ ಶಾಲಾ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರಕಿಸುವ ದಿಸೆಯಲ್ಲಿ ರೋತ್ನಿ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿದ್ದು ಈ ಯೋಜನೆಯನ್ನು ಬೆಂಗಳೂರಿಗೆ ಮಾತ್ರ ಸೀಮಿತಗೊಳಿಸದೆ ರಾಜ್ಯದಲ್ಲೆಡೆ ವಿಸ್ತರಿಸಲು ಸರ್ಕಾರ ಅಗತ್ಯ ತ್ರಮ ಕೈಗೊಳ್ಳಲಿದೆ ಎಂದು ಅವರು ತಿಳಿಸಿದರು ರಾಜ್ಞದ ಪ್ರತಿ ಬಡ ಕುಟುಂಬದ ಮಕ್ಕಳಿಗೆ ಉತ್ತಮ ತಿಕ್ಷಣ ನೀಡುವುದು ಸರ್ಕಾರದ ಉದ್ದೇಶ ಖಾಸಗಿ ಶಾಲೆಗಳಲ್ಲಿ ತ್ರೀಮಂತರ ಮಕ್ಕಳು ಪಡೆಯುತ್ತಿರುವ ಶಿಕ್ಷಣ ಎಲ್ಲ ಬಡ ಕುಟುಂಬದ ಮಕಳಿಗೂ ದೊರೆಯಬೇಕೆಂಬ ಆಶಯ ಸರ್ಕಾರಕ್ಕದ್ದು ಉತ್ತಮ ಶಿಕ್ಷಣ ಮತ್ತು ಒಳ್ಳೆಯ ಪರಿಸರ ಸೃಷ್ಷಿಸಲು ಎಲ್ಲ ರೀತಿಯ ಮೂಲಸೌಕರ್ಯಗಳನ್ನು ಕಲ್ಪಿಸಲಾಗುವುದು ಮುಖ್ಯಮಂತ್ರಿ ಹೇಳಿದರು

ದೂರದರ್ಶನ ಕೇಂದ್ರ ನವದೆಹಲಿಯ ಮಹಾ ನಿರ್ದೇಶಕರಾದ ಸುಪ್ರಿಯ ಸಾಹು ದೆಂಗಳೂರು ದೂರದರ್ಶನ ಮತ್ತು ಆಕಾಶವಾಣಿ ಕೇಂದ್ರದ ಹೆಚ್ಚುವರಿ ಮಹಾನಿರ್ದೇಶಕ ರಾಜಕುಮಾರ್ ಉಪಾಧ್ವಾಯ ಇನ್ನಿತರರು ಹಾಜರಿದ್ದರು ಮೇಕೆದಾಟು ಸಮತೋಲನ ಜಲಾಶಯ ಹಾಗೂ ಕುಡಿಯುವ ನೀರಿನ ಯೋಜನೆ ಕುರಿತು ಚರ್ಚಿಸಲು ಭೇಟಿಗೆ ಅವಕಾಶ ನೀಡಬೇಕು ಎಂದು ಜಲಸಂಪನೂಲ ಸಚಿವ ಡಿ

ಶಿವಕುಮಾರ್ ತಮಿಳುನಾಡು ಮುಖ್ಯಮಂತ್ರಿ ಯಡಪ್ಪಾಡಿ ಕೆ ಪಳನಿಸ್ಟಾಮಿ ಅವರಿಗೆ ಪತ್ರ ಮುಖೇನ ಮನವಿ ಮಾಡಿದ್ದಾರೆ ತಮಿಳುನಾಡು ಮತ್ತು ಕರ್ನಾಟಕ ಎರಡೂ ರಾಜ್ಲಗಳಿಗೆ ಕಾವೇರಿ ಜೀವನದಿಯಾಗಿದ್ದು ಜನರಲ್ಲಿ ಈ ನದಿಯ ಬಗ್ಗೆ ಪವಿತ್ರ ಭಾವನೆ ಇದೆ ಎಂದು ಹೇಳಿರುವ ಡಿ

ತಿವಕುಮಾರ್ ಕಾವೇರಿಗೆ ಸಂಬಂಧಿಸಿದ ಸಮಸ್ಥೆಗಳಿಗೆ ತಾಶ್ವತ ಪರಿಹಾರ ಕಂಡುಕೊಳ್ಳಬೇಕೆಂದು ಎರಡೂ ರಾಜ್ಯಗಳ ಸರ್ಕಾರಗಳು ಹಾಗೂ ಜನತೆಯ ಬಯಕೆಯಾಗಿದೆ ಎಂದು ತಿಳಿಸಿದ್ದಾರೆ ಮೇಕೆದಾಟು ಯೋಜನೆಯಿಂದ ನ್ಯಾಯಯುತ ರೀತಿಯಲ್ಲಿ ನೀರು ಬಿಡುಗಡೆ ಮಾಡಲು ಹಾಗೂ ಉತ್ತಮ ಮುಂಗಾರು ಅವಧಿಯಲ್ಲಿ ಹೆಚ್ಚುವರಿ ನೀರು ಮೆಟ್ಟೂರು ಅಣೆಕಟ್ಟಿಗೆ ಹರಿದು ಆನಂತರ ವ್ಯರ್ಥವಾಗಿ ಸಮುದ್ರ ಸೇರುವುದನ್ನು ನಿಯಂತ್ರಿಸುವಲ್ಲಿ ನೆರವಾಗಲಿದೆ ಎಂದು ಸಚಿವ ಡಿ

ಶಿವಕುಮಾರ್ ಪತ್ರದಲ್ಲಿ ತಿಳಿಸಿದ್ದಾರೆ ರಾಜ್ಯ ಸಮಿಶ್ರ ಸರ್ಕಾರದ ಮಪತ್ನಾಕಾಂಕ್ಷೆಯ ರೈತರ ಸಾಲಮನ್ನಾ ಯೋಜನೆಯನ್ನು ಪ್ರಾಯೋಗಿಕವಾಗಿ ಬೆಂಗಳೂರು ಗ್ರಾಮಾಂತರ ಬಿಲ್ಲೆಯ ದೊಡ್ಡಬಳ್ಳಾಪುರ ಜಲ್ಲೆಯಲ್ಲಿ ಜಾರಿ ಮಾಡಲಾಗಿದ್ದು ಈಗಾಗಲೇ ಅಂತರ್ಜಾಲಕ್ಷೆ ರೈತರ ಮಾಹಿತಿಯನ್ನು ಅಳವಡಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೃಷ್ಣಬ್ವೆರೇಗೌಡ ತಿಳಿಸಿದ್ದಾರೆ ನಾಳಿದ್ದು ಶನಿವಾರ ದೊಡ್ಡಬಳ್ಳಾಪುರದಲ್ಲಿ ನಡೆಯುವ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ರೈತರಿಗೆ ಋಣಮುಕ್ತ ಪತ್ರಗಳನ್ನು ವಿತರಿಸಲಿದ್ದಾರೆ ಎಂದು ಅವರು ಹೇಳಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಕೃಷ್ಣಬೈರೇಗೌಡ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಬರಪರಿಹಾರ ಅನುದಾನಕ್ಕೆ ಮನವಿ ಸಲ್ಲಿಸಿಲ್ಲ ಎಂಬ ಬಿಜೆಪಿ ಮುಖಂಡರ ಆರೋಪದಲ್ಲಿ ಹುರುಳಿಲ್ಲ ರಾಜ್ಯದಲ್ಲಿ ಬಿಜೆಪಿಯ ಬರಪರಿಸಿತಿ ಅಧ್ಯಯನ ರಾಜಕೀಯ ಶ್ರೇರಿತವಾಗಿದೆ ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರಕ್ಷೆ ಮನವಿ ಸಲ್ಲಿಸಿದ್ದು ಕೇಂದ್ರದಿಂದ ಬರ ಅಧ್ಯಯನ ತಂಡಗಳು ಸಹ ಭೇಟಿ ನೀಡಿವೆ ಎಂದು ಅವರು ಹೇಳಿದರು